ಪೂರ್ವ ಪ್ರಯಾಣ ಅನುಮತಿ ಪಡೆದುಕೊಂಡಿದ್ದರೂ ಭಾರತೀಯ ಹೈಕಮೀಷನ್ನ ಕಚೇರಿ ಕಾನ್ಸುಲರ್ ಅಧಿಕಾರಿಗಳು ಭಾರತೀಯ ಯಾತ್ರಾರ್ಥಿಗಳನ್ನು ಭೇಟಿ ಮಾಡದಂತೆ ನಿನ್ನೆ ಹಾಗೂ ಅದಕ್ಕೂ ಹಿಂದಿನದಿನ ತೊಂದರೆ ನೀಡಿ ಭೇಟಗೆ ನಿರಾಕರಿಸಲಾಗಿದೆ ಎಂದು ವಿದೇಶಾಂಗ ಮ್ಲವಹಾರಗಳ ಸಚಿವಾಲಯ ಹೇಳಿದೆ ಇಂತಹ ಕಿರುಕುಳದಿಂದಾಗಿ ಪಾಕಿಸ್ತಾನದಲ್ಲಿರುವ ಭಾರತೀಯ ಹೈಕಮೀಪನ್ ಕಚೇರಿಯ ಅಧಿಕಾರಿಗಳು ತಮ್ಮ ರಾಜತಾಂತ್ರಿಕ ಹಾಗೂ ಕಾನ್ಸುಲರ್ ಕರ್ತಮ್ಲಗಳನ್ನು ನಿರ್ವಹಿಸಲಾಗದೇ ಇಸ್ಲಾಮಬಾದ್ಗೆ ವಾಪಸ್ ತೆರಳಿದ್ದಾರೆ ಎಂದು ಹೇಳಿದೆ ಗುರುದ್ವಾರ ನಾನಕಾನ ಸಾಹಿಬ್ ಗುರುದ್ವಾರ ಹಾಗೂ ಗುರುದ್ವಾರ ಸಚ್ಲಾ ಸೌಧ ಭೇಟಗೆ ತೆರಳಿದ್ದ ಸಿಬ್ ಯಾತ್ರಾರ್ಥಿಗಳಿಗೆ ನಿರಂತರ ಮೂರನೇ ವರ್ಷದ ಭೇಟಿಯ ಸಂದರ್ಭದಲ್ಲಿ ಭಾರತೀಯ ಹೈಕಮೀಷನ್ ಅಧಿಕಾರಿಗಳು ಭಕ್ತಾಧಿಗಳೊಂದಿಗೆ ಸಭೆ ನಡೆಸಲು ಭದ್ರತಾ ವ್ಣವಸ್ವೆಗಳನ್ನು ಪರಿತೀಲಿಸಲು ನಿರಾಕರಿಸುವ ಮೂಲಕ ಪಾಕಿಸ್ತಾನ ಅಂತಾರಾಷ್ವೀಯ ಕಾನೂನು ಹಾಗೂ ರಾಜತಾಂತ್ರಿಕ ಬಾಂಧವ್ಲದ ವಿಯೆನ್ನ ಒಪ್ಪಂದವನ್ನು ಉಲ್ಲಂಘಿಸಿದೆ ಎಂದು ಆರೋಪಿಸಲಾಗಿದೆ

ರಾಷ್ಲಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಮತ್ತು ಶ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಗುರುನಾನಕ್ ಜಯಂತಿಯ ಶುಭಾಶಯ ಕೋರಿದ್ದಾರೆ ಈ ಶುಭದಿನದಂದು ಹಿಂದೂಗಳು ಪವಿತ್ರ ನದಿಗಳಲ್ಲಿ ಮಿಂದು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಥಾರ ನಡೆಸುತ್ತಿದ್ದಾರೆ

ಈ ತಂತ್ರಜ್ಞಾನ ಅಳವಡಿಸಲಾದ ಮೊದಲ ಚಿತ್ರ ಶೋಲೆ ಇಂದು ಪ್ರದರ್ಶನಗೊಳ್ಳಲಿದೆ ಹಿಚ್ಚಿ ಚಿತ್ರ ನಾಳೆ ಪ್ರದರ್ಶನವಾಗಲಿದೆ ಯುವ ಜನಾಂಗ ಶಕ್ತಿಯ ಸಂಕೇತವಾಗಿದ್ದು ಅದು ಭವಿಷ್ಣದ ಭಾರತವನ್ನು ರೂಪಿಸಲಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಣನಾಯ್ಡ ಹೇಳಿದ್ದಾರೆ ಕರ್ನಾಟಕದ ಚಿಕ್ಕಬಳ್ಳಾಮರ ಜಿಲ್ಲೆಯಲ್ಲಿ ನಡೆದ ವಿಶ್ವ ಯುವ ಸಮ್ಮೇಳನ ಸಮಾರೋಪದಲ್ಲಿ ಮಾತನಾಡಿದ ಅವರು ಯುವ ಜನಾಂಗ ತಮ್ನ ಸಾಮರ್ಥ್ಯ ವಿಶ್ವಾಸ ಹಾಗೂ ಜ್ವಾನದ ಮೂಲಕ ದೇಶವನ್ನು ಅಭಿವೃದ್ದಿಯ ಪಥದತ್ತ ಕೊಂಡೊಯ್ಲಬೇಕು ಎಂದು ಕರೆ ನೀಡಿದರು ಭಾರತ ತ್ವರಿತಗತಿಯಲ್ಲಿ ಪ್ರಗತಿ ಸಾಧಿಸುತ್ತಿದೆ ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಯಾಗಿ ಹೊರ ಹೊಮ್ಸುತ್ತದೆ

ಅವರಿಗೆ ಸೂಕ್ತ ಕೌಶಲ್ವ ಮತ್ತು ಜ್ಞಾನ ಕಲ್ಪಿಸಿದರೆ ದೇಶವನ್ನು ಅಭಿವೃದ್ದಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಲಬಲ್ಲರು ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಯುವ ಜನಾಂಗದ ಗುರಿ ಉನ್ನತವಾಗಿರಬೇಕು ಅದಕ್ಕಾಗಿ ಕಠಿಣ ಶ್ರಮ ವಹಿಸಬೇಕು

ಸರ್ಕಾರ ಪರಿಣಾಮಕಾರಿ ನೀತಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುತ್ತಿದೆ ಆದರೆ ಅವುಗಳನ್ನು ಸೂಕ್ತವಾಗಿ ಜನರಿಗೆ ತಲುಪಿಸಲು ನಾಗರಿಕ ಸಮಾಜ ಸ್ಕ್ರಿಯವಾಗಿ ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು ಶಾಸ್ತೀಯ ಸಂಗೀತ ದಿಗ್ಗಜ ಉಸ್ತಾದ್ ಇಮ್ರಾತ್ಖಾನ್ ಅಮೆರಿಕದಲ್ಲಿ ಅಲ್ಲಕಾಲದ ಅಸ್ವಸ್ಥತೆಯ ನಂತರ ನಿಧನ ಹೊಂದಿದ್ದಾರೆ ಸಿತಾರ್ ಹಾಗೂ ಸುರ್ಬಾಹರ್ ಜನಪ್ರಿಯಗೊಳಿಸಲು ಖಾನ್ ತಮ್ನ ಜೀವನವನ್ನೇ ಮುಡುಪಾಗಿಟ್ಟದ್ದರು

ಸೆಂಟ್ ಲೂಯಿಸ್ ಆಸ್ವತ್ರೆಯಲ್ಲಿ ತಂದೆ ಇಮ್ರಾತ್ಖಾನ್ ನಿನ್ನೆ ನಿಧನರಾಗಿದ್ದಾರೆ ಎಂದು ಪುತ್ರ ನಿಶಾತ್ ಖಾನ್ ತಿಳಿಸಿದ್ದಾರೆ ಪಾರ್ಕ್ಷವಾಯು ಪೀಡಿತರಾದ ನಂತರ ಎರಡು ದಶಕಗಳಿಂದ ಸೆಂಟ್ ಲೂಯಿಸ್ನಲ್ಲಿದ್ದರು ಅಂತ್ಯಕ್ರಿಯೆ ನಾಳೆ ನೆರವೇರಲಿದೆ ತಮಗೆ ಪದ್ಧತ್ರೀ ಪುರಸ್ಕಾರ ನೀಡುವಲ್ಲಿ ವಿಳಂಬವಾಗಿದೆ ಎಂದು ಕಳೆದ ವರ್ಷ ಪ್ರಶಸ್ತಿಯನ್ನು ನಿರಾಕರಿಸಿದ್ದರು

ಹತ್ಯೆಗೊಳಗಾಗಿದ್ದಾರೆ ಎಂದು ಹೇಳಲಾದ ಅಮೆರಿಕ ನಾಗರಿಕ ಇಳಿದುಕೊಂಡಿದ್ದ ಸ್ಥಳ ಹಾಗೂ ಆತ ಕೊನೆಗೆ ಕಾಣಿಸಿಕೊಂಡಿದ್ದ ಸ್ಥಳಗಳ ಬಗ್ಗೆ ಮೊಲೀಸರು ತನಿಬೆ ನಡೆಸಬೇಕಾಗಿದೆ ಪ್ರಕರಣ ಅತೀ ಸೂಕ್ಷ್ಮವಾದ ಬುಡಕಟ್ಟು ಜನರ ಗುಂಪಿಗೆ ಸೇರಿದ್ದಾಗಿದ್ದು ಪೊಲೀಸರು ಪ್ರಕರಣದ ತನಿಖಾ ಅವಧಿಯಲ್ಲಿ ಅರಣ್ಯ ಇಲಾಖೆಯ ತಜ್ಜರು ಶಿಕ್ಷಣ ತಜ್ಜರು ಹಾಗೂ ಮಾನವ ಶಾಸ್ತ್ರಜ್ಞರ ನೆರವು ಪಡೆಯಲಿದ್ದಾರೆ ವಿಧಾನಸಭಾ ಚುನಾವಣೆ ನಡೆಯಲಿರುವ ತೆಲಂಗಾಣದಲ್ಲಿ ಚುನಾವಣೆಗೆ ಕೈಗೊಳ್ಳಲಾಗಿರುವ ಸಿದ್ಧತೆಗಳ ಬಗ್ಗೆ ಮುಖ್ಯಚುನಾವಣಾ ಆಯುಕ್ತ ಒ

ರಾಜಕೀಯ ಪಕ್ಷಗಳ ಸಮಸ್ಥೆಗಳನ್ನು ಪರಿಹರಿಸಲು ಎಲ್ಲಾ ಹಂತದಲ್ಲಿ ಪರಿಣಾಮಕಾರಿ ನಿಗಾ ಹಾಗೂ ವಿಚಕ್ಷಣೆ ನಡೆಸುವಂತೆ ರಾಜ್ಯ ಚುನಾವಣಾಧಿಕಾರಿಗಳಿಗೆ ಒ

ರಾಜ್ಯದಲ್ಲಿನ ಚುನಾವಣಾ ಸಿದ್ದತೆಯನ್ನು ಪರಾಮರ್ಶಿಸಲು ಎರಡು ದಿನಗಳ ಕಾಲ ರಾಜ್ವಕ್ಕೆ ಭೇಟಿ ನೀಡಿದ ನಂತರ ಇಂದು ಅವರು ಹೈದ್ರಾಬಾದ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು

ಉಗ್ರರು ಅಡಗಿದ್ದಾರೆ ಎಂಬ ಖಚಿತ ಮಾಹಿತಿ ಅನುಸರಿಸಿ ಕಳೆದ ರಾತ್ರಿ ಜಂಟ ಭದ್ರತಾಪಡೆಗಳು ಪ್ರದೇಶವನ್ನು ಸುತ್ತುವರಿದು ಶೋಧನಾ ಕಾರ್ಯಾಚರಣೆ ಆರಂಭಿಸಿದಾಗ ಗುಂಡಿನ ಚಕಮಕಿ ಆರಂಭಗೊಂಡಿತು ಪ್ರದೇಶವನ್ನು ಭದ್ರತಾಪಡೆಗಳು ಶೋಧಿಸುತ್ತಿದ್ದಾಗ ಏಕಾಏಕಿ ಉಗ್ರರು ಮನಸ್ಸೋ ಇಜ್ಜೆ ಗುಂಡಿನ ದಾಳಿ ನಡೆಸಿದ್ದರಿಂದಾಗಿ ಸ್ಥಳದಲ್ಲಿ ಗುಂಡಿನ ಕಾಳಕ ನಡೆಯಿತು ಎಂದು ಭದ್ರತಾಪಡೆಗಳ ಮೂಲಗಳು ತಿಳಿಸಿವೆ

ದೆಹಲಿಯಲ್ಲಿಂದು ಭಾರತೀಯ ಸ್ವರ್ಣ ಹಾಗೂ ಆಭರಣಗಳ ಕೃಂಗಸಭೆಯ ಎರಡನೇ ಆವೃತ್ತಿಯನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು ಸ್ವರ್ಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ವೆಗಳಿಗೆ ಪರಿಹಾರ ರೂಪಿಸುವ ಕ್ರಮವಾಗಿ ಸಮಗ್ರ ಸ್ವರ್ಣ ನೀತಿಯನ್ನು ಜಾರಿಗೊಳಿಸುವ ಅಗತ್ವವನ್ನು ಸಚಿವರು ಒತ್ತಿ ಹೇಳಿದರು ರತ್ನಗಳು ಹಾಗೂ ಆಭರಣಗಳ ವ್ಯಾಪಾರ ಹಣಕಾಸು ಸಮಸ್ಥೆಗಳಿಂದ ತೊಂದರೆಗೊಳಗಾಗಬಾರದು ಈ ಸಂಬಂಧ ತಮ್ಮ ಸಚಿವಾಲಯ ಹಣಕಾಸು ಸಚಿವಾಲಯದೊಂದಿಗೆ ಮಾತುಕತೆ ನಡೆಸುತ್ತಿದೆ ಎಂದರು ರತ್ನ ಹಾಗೂ ಆಭರಣಗಳ ವ್ಯವಹಾರ ಉತ್ತೇಜಿಸಲು ಭಾರತ ಇತರ ದೇಶಗಳೊಂದಿಗೆ ಸಹಭಾಗಿತ್ವ ಹೊಂದುವುದು ಅವತ್ತ ಎಂದು ಸಚಿವರು ಸಲಹೆ ನೀಡಿದರು

ಅಮೆರಿಕ ಚ್ಲೆನಾ ನಡುವಣ ವ್ಲಾಪಾರ ಫರ್ಷಣೆ ಹಿನ್ನೆಲೆಯಲ್ಲಿ ಮುಂದಿನ ತಿಂಗಳು ಅಮೆರಿಕ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಹಾಗೂ ಚೈನಾ ಅಧ್ಯಕ್ಷ ಕ್ಲಿ ಜಿಂಗ್ಒಂಗ್ ನಡುವಣ ಉನ್ನತ ಸಭೆ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಏಷ್ಟಾದ ಹೂಡಿಕೆದಾರರ ಭಾವನೆಗಳು ಅಸ್ತಿರಗೊಂಡಿವೆ ಏಷ್ಯಾ ಅಮೆರಿಕಾದೊಂದಿಗೆ ಹೆಚ್ಚನ ಬಾಂಧವ್ಯ ಹೊಂದಿರುವ ಹಿನ್ನೆಲೆಯಲ್ಲಿ ಮಾರುಕಟ್ಟೆ ಮೌನವಾಗಿದೆ

ಜಪಾನ್ನ ನಿಖಿಯಲ್ಲಿ ಯಾವುದೇ ವಹಿವಾಟು ನಡೆದಿಲ್ಲ ಎಂದು ವರದಿಯಾಗಿದೆ

ಆದರೂ ಮಳೆ ನಿಲ್ಲದ ಕಾರಣ ಪಂದ್ದವನ್ನು ರದ್ದುಪಡಿಸಲಾಯಿತು ನಾಡಿದ್ದು ಭಾನುವಾರ ಸಿಡ್ನಿಯಲ್ಲಿ ಮೂರನೇ ಹಾಗೂ ಅಂತಿಮ ಪಂದ್ದ ನಡೆಯಲಿದೆ